ಕೇಂದ್ರ ಮುಂಗಡಪತ್ರಕ್ಕೆ ಸಲಹೆ ನೀಡುವಂತೆ ಸಾರ್ವಜನಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ

ಆದಾಯ ಸೋರಿಕೆ ತಡೆಯುವ ನಿಟ್ಟಿನಲ್ಲಿ ಜಿಎಸ್ಟಿ ಸರಳಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮ್ಮತಿ

ಇರಾಕ್ಗೆ ಪ್ರಯಾಣ ಬೆಳೆಸಬಾರದೆಂದು ಭಾರತೀಯರಿಗೆ ವಿದೇಶಾಂಗ ಸಚಿವಾಲಯದ ಸಲಹೆ

ಇರಾಕ್ನಲ್ಲಿರುವ ಅಮೆರಿಕ ಹಾಗೂ ಸಮ್ಮಿಶ್ರ ಸೇನಾ ಪಡೆಗಳ ಎರಡು ವಾಯು ನೆಲೆಗಳ ಮೇಲೆ ಇಂದು ಬೆಳಗ್ಗೆ ಇರಾನ್ನಿಂದ ರಾಕೆಟ್ ದಾಳಿ

ತೆಹರಾನ್ ಬಳಿ ಉಕ್ರೇನ್ ವಿಮಾನ ಪತನ ಅದರಲ್ಲಿದ್ದ ಎಲ್ಲರ ಸಾವು

ಲೇಹ್ ಮತ್ತು ಲಡಾಕ್ಗೆ ಹಿಮಪಾತದ ಮುನ್ನೂಚನೆ ಉತ್ತರ ಭಾರತದಲ್ಲಿ ತೀವ್ರ ಚಳಿಗಾಳಿ

ಸರಕು ಹಾಗೂ ಸೇವಾ ತೆರಿಗೆ ವ್ಯವಸ್ಥೆಯನ್ನು ಅಗತ್ಯ ಕ್ರಮಗಳ ಮೂಲಕ ಸರಳಗೊಳಿಸಲು ಹಾಗೂ ಆದಾಯ ಸೋರಿಕೆಯನ್ನು ತಡೆಗಟ್ಟಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸಿವೆ

ಮರುಪಾವತಿಗಳನ್ನು ಪಡೆಯುವಲ್ಲಿ ನಡೆಯುತ್ತಿರುವ ವಂಚನೆ ಐಜಿಎಸ್ಟಿ ಮರುಪಾವತಿಯ ವಿದೇಶಿ ವಿನಿಮಯ ಹಿಂಪಡೆತದೊಂದಿಗಿನ ಜೋಡಣೆ ಇನ್ಫುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರಕರಣಗಳಲ್ಲಿ ಆದಾಯ ತೆರಿಗೆ ಇಲಾಖೆಗಳೊಂದಿಗೆ ಮತ್ತು ವಿದೇಶಿ ಪಾವತಿ ರಸೀದಿಗಾಗಿ ಏಕ ಬ್ಯಾಂಕ್ ಖಾತೆ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಕ್ರಮ ಕೈಗೊಳ್ಳುವ ಬಗ್ಗೆ ವಿಸ್ತತ ಚರ್ಚೆ ನಡೆಸಲಾಯಿತು ಈ ಸಮ್ಮೇಳನದ ನೇತ್ಪತ್ಸವನ್ನು ಕಂದಾಯ ಕಾರ್ಯದರ್ಶಿ ಡಾ ಅಜಯ್ಭೂಷಣ್ ಪಾಂಡೆ ವಹಿಸಿದ್ದರು ಮರುಪಾವತಿ ಪಡೆಯುವಲ್ಲಿ ನಡೆಯುತ್ತಿರುವ ವಂಚನೆಗಳನ್ನು ತಡೆಗಟ್ಟಲು ತ್ಸರಿತ ಕ್ರಮಗಳನ್ನು ಜಾರಿಗೆ ತರಲು ಹಾಗೂ ಪರಿಶೀಲನೆ ನಡೆಸವುದಕ್ಕೆ ಕೇಂದ್ರ ಹಾಗೂ ರಾಜ್ಯಗಳ ಅಧಿಕಾರಿಗಳ ಸಮಿತಿಯೊಂದನ್ನು ರಚಿಸಲು ಸಹ ಸಮ್ಮೇಳನದಲ್ಲಿ ನಿರ್ಣಯಿಸಲಾಯಿತು ಈ ಸಮಿತಿ ಇನ್ನೊಂದು ವಾರದೊಳಗೆ ಸಮಗ್ರ ಕಾರ್ಯಾಚರಣೆ ಪ್ರಕ್ರಿಯೆಗಳನ್ನು ರೂಪಿಸಿ ಜನವರಿ ಅಂತ್ಯದೊಳಗೆ ಕಾರ್ಯರೂಪಕ್ಕೆ ತರಲಿದೆ

ಭ್ರಷ್ನಾಚಾರದ ವಿರುದ್ದದ ಹೋರಾಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೀವನ ಕುರಿತು ಕರ್ಮಯೋದ್ದಾ ಗ್ರಂಥ್ ಪುಸ್ತಕ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಎನ್ಡಿಎ ಸರ್ಕಾರ ಬಹಳಷ್ನು ಸುಧಾರಣೆಗಳನ್ನು ಹಲವು ವಲಯಗಳಲ್ಲಿ ಜಾರಿ ಮಾದಿದೆ ಕೃಷಿ ಆರೋಗ್ಯ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಬದಲಾವಣೆ ತರಲಾಗಿದೆ ಎಂದರು

ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರ ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣಗಳ ತನಿಖೆಯ ಸ್ಥಿತಿಗತಿಗಳನ್ನು ಕುರಿತು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ಮಣ್ಯಂ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಯಿತು ಲೈಂಗಿಕ ದೌರ್ಜನ್ಯಗಳಿಂದ ಮಕ್ಕ ಳನ್ನು ರಕ್ಷಿಸುವ ಕಾಯ್ದೆ ಪೋಕ್ಪೋ ಅದಿ ಪ್ರಕರಣಗಳನ್ನು ಪರಿಶೀಲಿಸುವಂತೆ ಗೃಹ ಇಲಾಖೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಸಲಾಯಿತು ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತಂತೆ ವಿವಿಧ ಹೈಕೋರ್ಟ್ಗಳಲ್ಲಿರುವ ಅರ್ಜಿಗಳನ್ನು ಸುಪ್ರೀಂಕೋರ್ಟ್ಗೆ ವರ್ಗಾಯಿಸುವಂತೆ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ ಮೊರೆ ಹೋಗಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಮತ್ತು ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಹಾಗೂ ಸೂರ್ಯಕಾಂತ್ ಅವರನ್ನೊಳಗೊಂಡ ಪೀಠ ಈ ಅರ್ಜಿಗಳ ವಿಚಾರಣೆಯನ್ನು ಶುಕ್ರವಾರ ನಡೆಸಲಿದೆ ಕೇಂದ್ರ ಸರ್ಕಾರದ ಪರವಾಗಿ ನ್ಯಾಯಪೀಠದ ಮುಂದೆ ಹಾಜರಾದ ಸಾಲಿಸಿಟರ್ ಜನರಲ್ ಜಿ ಮೆಹ್ತಾ ವಿವಿಧ ಹೈಕೋರ್ಟ್ಗಳಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯ ಸಾಂವಿಧಾನಿಕ ಮಾನ್ಯತೆ ಕುರಿತ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ನ್ಯಾಯಪೀಠಕ್ಕೆ ವರ್ಗಾಯಿಸುವಂತೆ ಮನವಿ ಮಾಡಿದರು ಕೊಲ್ತಿ ರಾಷ್ಟ್ರಗಳಲ್ಲಿ ಉಂಟಾಗಿರುವ ವಿಷಮ ಪರಿಸ್ತಿತಿ ಹಿನ್ನೆಲೆಯಲ್ಲಿ ಮುಂದಿನ ಸೂಚನೆವರೆಗೆ ಇರಾಕ್ಗೆ ಅನಗತ್ಯ ಪ್ರಯಾಣ ಬೆಳೆಸದಂತೆ ನಾಗರಿಕರಿಗೆ ಭಾರತ ಮನವಿ ಮಾಡಿದೆ ಈ ಕುರಿತು ಪ್ರಯಾಣ ಸಲಹೆಯನ್ನು ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇರಾಕ್ನಲ್ಲಿ ನೆಲೆಸಿರುವ ಭಾರತೀಯರು ಸಹ ಆ ದೇಶದೊಳಗೆ ಒಂದೆಡೆಯಿಂದ ಮತ್ತೊಂದೆಡೆಗೆ ಪ್ರಯಾಣಿಸುವುದನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು ಎಂದು ಹೇಳಿದೆ ಇರಾಕ್ನಲ್ಲಿರುವ ಎಲ್ಲ ಭಾರತೀಯರಿಗೆ ಅಗತ್ಯ ಸೇವೆಗಳನ್ನು ಎಂದಿನಂತೆ ಬಾಗ್ಲಾದ್ನಲ್ಲಿರುವ ಭಾರತೀಯ ರಾಜತಾಂತ್ರಿಕ ಕಚೇರಿ ಹಾಗೂ ಎರ್ಬಿಲ್ನಲ್ಲಿರುವ ರಾಯಭಾರ ಕಚೇರಿ ಒದಗಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇರಾಕ್ನಲ್ಲಿರುವ ಎರಡು ಅಮೆರಿಕ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ ನಂತರ ಮೊದಲ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ನಡೆದಿರುವುದೆಲ್ಲ ಒಳಿತಿಗಾಗಿ ಎಂದಿದ್ದಾರೆ

ಗ್ಬಹ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಹಾಗೂ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಸರ್ ಅವರನ್ನೊಳಗೊಂಡ ರಾಷ್ಟೀಯ ಭದ್ರತಾ ತಂಡದೊಂದಿಗೆ ಸಭೆ ನಡೆಸಿದ ನಂತರ ಅಧ್ಯಕ್ಷ ಟ್ರಂಪ್ ಈ ಟ್ಲೀಟ್ ಮಾಡಿದ್ದಾರೆ ಇರಾಕ್ನಲ್ಲಿರುವ ಅಮೆರಿಕ ಸೇನಾ ಹಾಗೂ ಸಮಿಶ್ರ ಪಡೆಗಳ ಕನಿಷ್ಠ ಎರಡು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಿನ್ನೆ ರಾತ್ರಿ ಇರಾನ್ ಹತ್ತಾರು ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ದಾಳಿ ಆರಂಭಿಸಿದೆ ಎಂದು ಪೆಂಟಗಾನ್ ತಿಳಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದ ಮೇರೆಗೆ ಶುಕ್ರವಾರ ಡ್ರೋನ್ ದಾಳಿ ನಡೆಸಿ ಇರಾನ್ನ ಶಕ್ತಿಶಾಲಿ ಕ್ರಾಂತಿಕಾರಿ ಸೇನಾಧಿಕಾರಿ ಜನರಲ್ ಖಾಸಿಂ ಸುಲೆಮಾನಿ ಹತ್ಯೆಗೈದಿರುವುದಕ್ಕೆ ಪ್ರತಿಕಾರವಾಗಿ ತಾನು ಈ ದಾಳಿ ನಡೆಸಿರುವುದಾಗಿ ಎಂದು ಇರಾನ್ನ ಸರ್ಕಾರದ ಹೇಳಿಕೆಯನ್ನು ಅಲ್ಲಿಯ ಸರ್ಕಾರಿ ವಾಹಿನಿ ವರದಿ ಮಾಡಿದೆ ಈ ನಡುವೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕತಾರ್ನ ದೊರೆ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಜೊತೆ ಮಾತನಾದಿದ್ದು ತಮ್ಮೊಂದಿಗೆ ಆ ದೇಶ ಶಕ್ತಿಯುತವಾದ ಸಹಭಾಗಿತ್ತು ಹೊಂದಿರುವುದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಹಾಗೂ ಉಭಯ ನಾಯಕರು ಇರಾಕ್ ಮತ್ತು ಇರಾನ್ನ ಪರಿಸ್ಥಿತಿಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನಿತರ ಸಂದಿಗ್ದ ದ್ವಿಪಕ್ಷೀಯ ಹಾಗೂ ಪ್ರಾದೇಶಿಕ ವಿಚಾರಗಳ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ ಟ್ರಂಪ್ ಅವರು ಜರ್ಮನ್ ಚಾನ್ಪಲರ್ ಏಂಜೆಲಾ ಮರ್ಕೆಲಾ ಅವರೊಂದಿಗೂ ದೂರವಾಣಿ ಮೂಲಕ ಮಾತನಾಡಿದ್ದು ಉಭಯ ನಾಯಕರು ಮಧ್ಯಪ್ರಾಚ್ಯ ಮತ್ತು ಲಿಬಿಯಾದಲ್ಲಿ ಭದ್ರತಾ ಪರಿಸ್ತಿತಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಹಾಗೂ ಈ ವಿಚಾರದಲ್ಲಿ ಪರಸ್ವರ ಸಹಕಾರ ಮುಂದುವರಿಸಲು ಒಪ್ಪಿಗೆ ಸೂಚಿಸಿದ್ದಾರೆಂದೂ ಶ್ವೇತಭವನ ಹೇಳಿದೆ ಕುರ್ದಿಸ್ವಾನ್ ಪ್ರಾದೇಶಿಕ ಸರ್ಕಾರದ ಪ್ರಧಾನಮಂತ್ರಿ ಮಸರೌರ್ ಬರ್ಜನಿ ಅವರೊಂದಿಗೆ ಪಾಂಪಿಯೊ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಹಾಗೂ ಎರ್ಬಿಲ್ ಸೇರಿದಂತೆ ಇರಾಕ್ನ ವಾಯು ನೆಲೆಗಳ ಮೇಲೆ ಇರಾನಿನ ಕ್ಷಿಪಣಿಗಳು ನಡೆಸುತ್ತಿರುವ ದಾಳಿಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ ನೀಡುವಂತೆ ಕೋರಿದ್ದಾರೆ ಎಂದು ಅಮೆರಿಕ ಗೃಹ ಇಲಾಖೆ ವಕ್ತಾರ ಮೋರ್ಗನ್ ಓರ್ಟಾಗಸ್ ತಿಳಿಸಿದ್ದಾರೆ ಈ ನಡುವೆ ಡೆಮಾಕ್ರಟಿಕ್ ಪಾರ್ಟಿ ಮುಖಂಡರು ಟ್ರಂಪ್ ವಿರುದ್ದ ವಾಗ್ದಾಳಿ ಮುಂದುವರಿಸಿದ್ದು ಪಶ್ಚಿಮ ಏಷ್ಯಾದಲ್ಲಿ ವಿಷಮಸ್ದಿತಿ ಉಂಟಾಗಲು ಟ್ರಂಪ್ ಕಾರಣ ಎಂದು ಆರೋಪಿಸಿದ್ದಾರೆ ಇರಾನ್ ಅಣು ಒಪ್ಪಂದವನ್ನು ಹಿಂತೆಗೆದುಕೊಳ್ಳುವ ಮತ್ತು ಅಲ್ಲಿಯ ಸೇನಾ ಕಮಾಂಡರ್ ಸುಲೆಮಾನಿ ಹತ್ಯೆಗೆ ಕ್ಷಿಪಣಿ ದಾಳಿಗೆ ಆದೇಶಿಸಿದ ಟ್ರಂಪ್ ನಿರ್ಧಾರ ಈ ಪರಿಸ್ಥಿತಿಗೆ ಕಾರಣ ಎಂದು ಅಮೆರಿಕದ ಮಾಜಿ ಉಪಾಧ್ಯಕ್ಷ ಜೋ ಬಿಡನ್ ಹೇಳಿದ್ದಾರೆ

ವಿಮಾನದ ಪೈಲೆಟ್ ವಿಮಾನದ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದು ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಎಂದು ಇರಾನ್ ರಸ್ತೆ ಮತ್ತು ಸಾರಿಗೆ ಪ್ರಾಧಿಕಾರದ ವಕ್ತಾರೊಬ್ಬರು ತಿಳಿಸಿದ್ದಾರೆ

ಲೇಹ್ ಮತ್ತು ಲಡಾಕ್ ವಲಯಗಳಲ್ಲಿ ಹಿಮಪಾತವಾಗುವ ಬಗ್ಗೆ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ದಿ ಸಂಸ್ಥೆಯ ಪ್ರಯೋಗಾಲಯದ ಮಂಜು ಮತ್ತು ಹಿಮಪಾತ ಅಧ್ಯಯನ ಘಟಕ ಎಚ್ಚರಿಕೆ ನೀಡಿದೆ ಲೇಹ್ ಜಿಲ್ಡಾಡಳಿತ ಹಾಗೂ ಇತರ ಹಲವು ಜಿಲ್ಲೆಗಳೊಂದಿಗೆ ಸಂಪರ್ಕ ಹೊಂದಿರುವ ಅಧ್ಯಯನ ಘಟಕ ಇವತ್ತಿನವರೆಗೆ ಅಲ್ಪಪ್ರಮಾಣದ ಹಿಮಪಾತವಾಗುವುದಾಗಿ ತಿಳಿಸಿದೆ ಹಿಮಾಚಲ ಪ್ರದೇಶದಲ್ಲಿ ಮಧ್ಯಮ ಹಾಗೂ ಉನ್ನತ ಮಟ್ಟದ ಪ್ರದೇಶಗಳಲ್ಲಿ ಹಾಗೂ ಬುಡಕಟ್ಟು ಜನರು ವಾಸಿಸುವ ಪ್ರದೇಶಗಳಲ್ಲಿ ತೀವ್ರ ಚಳಿಗಾಳಿ ಮುಂದುವರಿದಿದೆ